ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಗುಜರಾತ್ನ ಕೇವಡಿಯಾದಲ್ಲಿ ಸರ್ದಾರ್ ಪಟೇಲರ ಏಕತಾ ಪ್ರತಿಮೆಗೆ ಪುಷ್ಸನಮನ ರಾಷ್ಕೀಯ ಏಕತಾ ಪ್ರಮಾಣವಚನ ಬೋಧನೆ

ಜಮ್ಮು ಕಾಶ್ಮೀರ ಮತ್ತು ಲಡಾಕ್ ನೂತನ ಕೇಂದ್ರಾಡಳಿತ ಪ್ರದೇಶಗಳು ಇಂದಿನಿಂದ ಅಸ್ತಿತ್ವಕ್ಕೆ

ಲಕ್ಷದ್ವೀಪದ ಬಳಿ ವಾಯುಭಾರ ಕುಸಿತ ಮಹಾ ಚಂಡಮಾರುತ ಮತ್ತಷ್ನು ತೀವ್ರ ಕೇರಳ ಮತ್ತು ತಮಿಳುನಾಡಿಗೆ ಭಾರೀ ಮಳೆಯ ಮುನ್ನೂ ಚನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶ ಸರ್ದಾರ್ ಪಟೇಲರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದೆ ಈ ದಿನವನ್ನು ದೇಶಾದ್ಯಂತ ರಾಷ್ಟೀಯ ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಕೇವಡಿಯಾದಲ್ಲಿರುವ ಸರ್ದಾರ್ ಪಟೇಲರ ಬ್ಬಹತ್ ಏಕತಾ ಪ್ರತಿಮೆಗೆ ಪುಷ್ಸನಮನ ಸಲ್ಲಿಸಿದರು

ಸಮಗ್ರ ಭಾರತ ನಿರ್ಮಾಣಕ್ಕೆ ಸರ್ದಾರ್ ಪಟೇಲರ ಕೊಡುಗೆ ಬಹಳ ದೊಡ್ಡದು ಪಟೇಲರು ವಿವಿಧತೆಯಲ್ಲಿ ಏಕತೆಯ ಮಂತ್ರವನ್ನು ಬೋಧಿಸಿದ್ದರು ಭಾರತದ ಒಗ್ಗಟ್ಟನ್ನು ಒಡೆಯುವ ವ್ಯರ್ಥ ಪ್ರಯತ್ನಕ್ಕೆ ಪಾಕಿಸ್ತಾನದಂತಹ ದೇಶಗಳು ಮುಂದಾಗಬಾರದು ಎಂದು ಅವರು ಎಚ್ಚರಿಕೆ ನೀಡಿದ್ದರು ಎಂದು ನರೇಂದ್ರ ಮೋದಿ ಹೇಳಿದರು

ಕೇವಡಿಯಾದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮೇಲ್ಮಟ್ಚಕ್ಕೆ ಏರಿಸಿರುವ ಪ್ರದರ್ಶನವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿ ವೀಕ್ಷಿಸಿದರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಗದಿ ಭದ್ರತಾ ಪಡೆ ಮತ್ತು ಕರ್ನಾಟಕ ಅಸ್ಪಾಂ ಜಮ್ಮು ಕಾಶ್ಮೀರದ ಪೊಲೀಸ್ ಪಡೆಗಳು ರಾಷ್ಟೀಯ ಏಕತಾ ಪರೇಡ್ನಲ್ಲಿ ಭಾಗವಹಿಸಿದ್ದವು ಸಿಆರ್ಪಿಎಫ್ನ ಮಹಿಳಾ ಸಿಬ್ಬಂದಿಯ ಪಡೆ ಪರೇಡ್ನ ನೇತೃತ್ವ ವಹಿಸಿತ್ತು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎನ್ನುವ ಅಣಕು ಪ್ರದರ್ಶನವನ್ನು ಏರ್ಪದಿಸಲಾಗಿತ್ತು

ಅವರು ಭಾರತದ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಗೃಹ ಸಚಿವರಾಗಿಯೂ ಕಾರ್ಯ ನಿರ್ವಹಿಸಿದ್ದರು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದರು ರಾಷ್ಟೀಯ ಸಾಂಸ್ಕೃತಿಕ ವೈವಿಧತೆಯ ಕುರಿತು ಅವರು ಒಮ್ಮೆ ಮಾತನಾಡುತ್ತಾ ವಿವಿಧ ಜಾತಿ ಹಾಗೂ ವರ್ಗಗಳ ಜನರು ಸೌಹಾರ್ದಯುತವಾಗಿ ಜೀವಿಸುವ ದೇಶ ಭಾರತವಾಗಿದೆ ಎಂದು ನುಡಿದಿದ್ದರು ಗಣರಾಜ್ಯ ಭಾರತದ ಸಂಸ್ಥಾಪಕರಾಗಿದ್ದ ಪಟೀಲ್ ಅವರು ದೇಶದ ಸ್ನಾತಂತ್ರ್ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿರಾ ಗಾಂಧಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುವುದಾಗಿ ಟ್ಲೀಟ್ ಮಾಡಿದ್ದಾರೆ

ಇಂದು ನಡೆದ ಏಕತೆಗಾಗಿ ಓಟ ಕಾರ್ಯಕ್ರಮದಲ್ಲಿ ಕ್ರಿಡಾಸಕ್ತರು ಕೇಂದ್ರೀಯ ಪೊಲೀಸ್ ಪಡೆಯ ಸಿಬ್ಬಂದಿ ಹಾಗೂ ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು

ಇದಕ್ಕೂ ಮುನ್ನ ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಸಚಿವ ಅಮಿತ್ ಷಾ ದೆಹಲಿಯ ಲೆಫ್ಡಿನೆಂಟ್ ಗವರ್ನರ್ ಅನಿಲ್ ಬೈಜಲ್ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ಸೆಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯ ಪಟೇಲ್ ಚೌಕದಲ್ಲಿ ಇರುವ ಸರ್ದಾರ್ ಪಟೇಲರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು

ಬೆಂಗಳೂರಿನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಏಕತಾ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಲ್ಲಾದ್ ಜೋಷಿ ಬ್ರಿಟಿಷರು ಭಾರತದಿಂದ ಬಿಟ್ಟು ಹೋದ ನಂತರ ಐನೂರಕ್ಕೂ ಹೆಚ್ಚು ಸಂಸ್ಣಾನಗಳನ್ನು ಒಂದೇ ದೇಶವಾಗಿ ಒಗ್ಗೂಡಿಸುವಲ್ಲಿ ಸರ್ದಾರ್ ಪಟೇಲ್ ಪಾತ್ರ ಬಹಳ ಪ್ರಮುಖವಾದುದು ಎಂದು ಹೇಳಿದರು ದಾವಣಗೆರೆ ವಿಜಯಪುರ ಕೊಪ್ವಳ ಮೊದಲಾದ ಕಡೆ ಏಕತಾ ದಿನದ ಅಂಗವಾಗಿ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಗಳನ್ನು ನಡೆಸಲಾಯಿತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಜನರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಹೆಸರಾಗಿದ್ದ ಸರ್ದಾರ್ ಪೆಟೇಲರ ಜನ್ಮದಿನವಾದ ಇಂದು ಐತಿಹಾಸಿಕ ಸಂದರ್ಭವಾಗಿ ಜಮ್ಮು ಕಾಶ್ಮೀರ ಮತ್ತು ಲಡಾಕ್ ಎರಡು ನೂತನ ಕೇಂದ್ರಾಡಳಿತ ಪ್ರದೇಶಗಳಾಗಿ ಅಸ್ತಿತ್ವಕ್ಕೆ ಬಂದಿವೆ

ಈ ಎರಡೂ ಪ್ರದೇಶಗಳು ಪುದುಚೆರಿ ಮಾದರಿಯಲ್ಲಿ ಚುನಾಯಿತ ವಿಧಾನಸಭೆ ಮತ್ತು ಮುಖ್ಯಮಂತ್ರಿಯನ್ನು ಹೊಂದಲಿವೆ ಲಡಾಕ್ಗೆ ಅಂಡಮಾನ್ ಮತ್ತು ನಿಕೋಬಾರ್ ಮಾದರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ವ್ಯವಸ್ಥೆ ದೊರೆಯಲಿದೆ ಜಮ್ಮು ಮತ್ತು ಕಾಶ್ಟೀರದ ಶಾಸಕಾಂಗ ಮಂಡಳಿಯನ್ನು ರದ್ದುಗೊಳಿಸಲಾಗಿದೆ

ಹವಾಮಾಣ ಇಲಾಖೆ ಈ ಚಂಡಮಾರುತಕ್ಕೆ ಮಹಾ ಎಂದು ಹೆಸರಿಸಿದೆ

ಈ ಮಹಾ ಚಂಡಮಾರುತ ಇಂದು ಇನ್ನಷ್ಟು ತೀವ್ರಗೊಳ್ಳಲಿದ್ದು ಮುಂದಿನ ಎರಡು ದಿನಗಳ ಕಾಲ ದಕ್ಷಿಣ ತಮಿಳು ನಾಡಿನ ಬಹುತೇಕ ಸ್ಥಳಗಳು ಕೇರಳ ಲಕ್ಷದ್ವೀಪ ಮತ್ತು ಕರಾವಳಿ ಕರ್ನಾಟಕಗಳಲ್ಲಿ ಮಳೆಯಾಗಲಿದೆ ಎಂದು ಚೆನ್ನೈನ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಲಕ್ಷದ್ಯೀಪದ ಬಹುತೇಕ ಕಡೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ಕೇರಳದ ಕಲವು ಭಾಗಗಳಲ್ಲೂ ಅತಿ ಹೆಚ್ಚು ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂ ಚನೆ ನೀಡಿದೆ ಭಾರತೀಯ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಗೆ ಒಳಪಡುವ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳ ಸಮೀಪ ಸಾಗರ ಪ್ರದೇಶದಲ್ಲಿ ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ಮೀನುಗಾರಿಕೆ ದೋಣಿಗಳನ್ನು ಭಾರತೀಯ ಕರಾವಳಿ ಕಾವಲುಪಡೆ ವಶಕ್ಕೆ ತೆಗೆದುಕೊಂಡಿದೆ ಲಕ್ಷದ್ಲೀಪದ ಕವರಟ್ಟಿ ಬಂದರಿಗೆ ಈ ದೋಣಿಗಳನ್ನು ಮೊದಲಿಗೆ ಕಾವಲುಪಡೆಯ ಹಡಗು ಹೆಚ್ಚಿನ ವಿಚಾರಣೆಗಾಗಿ ತೆಲುಪಿಸಿತು ಆದಾಗ್ನೂ ಆ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಸಂಪನ್ನೂಲ ಕೊರತೆ ಹಿನ್ನೆಲೆಯಲ್ಲಿ ದೋಣೆಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ನವ ಮಂಗಳೂರು ಬಂದರಿಗೆ ಸಾಗಿಸಲಾಗಿದೆ

ಇವರು ಯಾವ ದೇಶದವರು ಎನ್ನುವ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಮಾಜಿ ಸಂಸದ ಮತ್ತು ಹಿರಿಯ ಸಿಪಿಐ ಮುಖಂಡ ಗುರುದಾಸ್ ದಾಸ್ಗುಪ್ತಾ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಕೊಲ್ನೊತ್ತಾದಲ್ಲಿ ಇಂದು ನಿಧನರಾದರು

ಕುಟುಂಬ ಮೂಲಗಳ ಪ್ರಕಾರ ದಾಸ್ಗುಪ್ತಾ ಅವರು ಹೃದಯ ಮತ್ತು ಮೂತ್ರ ಪಿಂಡ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದರು ಅವರು ಸಿಪಿಐನ ಉಪ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಸಿದ್ದ ಕಾರ್ಮಿಕ ಸಂಘಟಕರಾಗಿದ್ದರು

ದಾಸ್ಗುಪ್ತಾ ಅವರ ನಿಧನಕ್ಕೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತ ಬ್ಯಾನರ್ಜಿ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಸಂತಾಪ ಸೂಚಿಸಿದ್ದಾರೆ